ದುರ್ಘಟನೆ ಕುರಿತು ಮ್ಲಾಜಿಸ್ನೇಟ್ ತನಿಖೆಗೆ ಪಂಜಾಬ್ ಸರ್ಕಾರ ಆದೇಶ

ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರೆಮೆ ಒಂಫೆ ಅವರು ದೆಹಲಿಯಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಸ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಪರಸ್ವರ ದೃಷ್ಟಿಕೋನ ಹಂಚಿ ಕೊಂಡರು

ಇತ್ತೀಚೆಗೆ ಎರಡೂ ರಾಷ್ಟಗಳು ತೆಗೆದು ಕೊಂಡ ಮಹತ್ವದ ನಿರ್ಧಾರಗಳು ಮತ್ತು ನಾನಾ ಯೋಜನೆಗಳ ಜಾರಿ ಕುರಿತು ಉಭಯ ನಾಯಕರು ಪರಾಮರ್ಶೆ ನಡೆಸಿದರು ಪ್ರಧಾನಿ ಮೋದಿ ಅವರು ಗಣ್ಣರಿಗೆ ಡಿತಣಕೂ ಟ ಏರ್ಪಡಿಸಿದ್ದರು ಇಂದು ಬೆಳಗ್ಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಗೃಹ ಸಚಿವ ರಾಜನಾಥಸಿಂಗ್ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರನಿಲ್ ವಿಕ್ರೆಮೆ ಸಿಂಫೆ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಾಮರ್ಶೆ ನಡೆಸಿದರು ಭದ್ರತೆ ಮತ್ತು ಭಯೋತ್ಲಾದನೆ ನಿಗ್ರಹ ವಿಷಯಗಳಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಮತ್ತಷ್ಟು ಸಹಕಾರ ಬಲವರ್ಧನೆಗೆ ಈ ಮಾತುಕತೆ ಸಹಕಾರಿ ಎಂದು ರಾಜನಾಥಸಿಂಗ್ ಟ್ವೀಟ್ ಮಾಡಿದ್ದಾರೆ ಶ್ರೀಲಂಕಾ ಜೊತೆಗಿನ ಸಂಬಂಧವನ್ನು ಉನ್ನತಮಟ್ಟಕ್ಕೆ ಕೊಂಡೊಯ್ಯುವ ಭಾಗವಾಗಿ ಈ ಭೇಟಿ ನಡೆದಿದೆ ರಾಜಕೀಯ ಮಟ್ಟದಲ್ಲಿ ನಡೆದ ಉನ್ನತ ಮಾತುಕತೆ ಇದಾಗಿದೆ ಎಂದು ನಮ್ನ ಆಕಾಶವಾಣಿ ಬಾತ್ಲೀದಾರರು ವರದಿ ಮಾಡಿದ್ದಾರೆ ವ್ಯಾಪಾರ ಹೂಡಿಕೆ ಅಭಿವೃದ್ಧಿ ಸಹಕಾರ ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಸಂಪರ್ಕ ಮತ್ತು ಸಾಮರ್ಥ್ವ ನಿರ್ಮಾಣದ ಜೊತೆಗೆ ಜನರ ನಡುವೆ ಸಂಪರ್ಕ ಹೆಚ್ಚಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ವರದಿ ಮಾಡಿದ್ದಾರೆ

ಕತುವಾ ರೀಸಿ ಉದಾಮ್ಪುರ್ ಮತ್ತು ರಜೌರಿ ಜಿಲ್ಲೆಗಳಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ದೋಡಾ ಸಾಂಬಾ ಪೂಂಚ್ ಮತ್ತು ಕಿಷ್ಟ್ವಾರ್ ಜಿಲ್ಲೆಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ

ಮೂರು ಮುನಿಸಿಪಲ್ ಕಾರ್ಪೊರೇಷನ್ನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಗಳಿಸಿದರೆ ಬಿಜೆಪಿ ಒಂದರಲ್ಲಿ ಮುನ್ನಡೆ ಸಾಧಿಸಿದೆ

ವೈದ್ಯ ಸಿಬ್ಬಂದಿಗೆ ರಜೆ ರದ್ದು ಮಾಡಿ ಕಡ್ಡಾಯವಾಗಿ ಕರ್ತವ್ಯಕ್ಷೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಹೆಚ್ಚುವರಿ ಚಿಕಿತ್ಸೆಗೆ ಹೊರಗಿನಿಂದ ತಜ್ಞ ವೈದ್ಯರನ್ನು ಕರೆಸಿಕೊಳ್ಳಲಾಗುತ್ತಿದೆ ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರು ಇಂದು ಅಮೃತಸರದ ವಿವಿಧ ಆಸ್ಪತ್ರೆಗಳಿಗೆ ಭೇಟ ನೀಡಿ ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿ ವಿಚಾರಿಸಿದರು ಅವರೊಂದಿಗೆ ಸಂಪುಟ ಸಹೋದ್ಯೋಗಿಗಳು ಹಾಜರಿದ್ದರು ಗಂಭೀರ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಲೆ ಒದಗಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು

ಅಲ್ಲದೆ ರೈಲು ಅಪಘಾತ ಕುರಿತು ಮ್ಯಾಜಿಸ್ಟೇಟ್ ತನಿಖೆಗೆ ಅವರು ಆದೇಶ ನೀಡಿದ್ದರು ಸಂಪುಟ ಸಹೋದ್ಯೋಗಿಗಳು ಒಳಗೊಂಡ ಬಿಕ್ಕಟ್ಟು ನಿರ್ವಹಣಾ ಗುಂಪಿನ ರಚನೆಗೆ ಅವರು ಆದೇಶ ನೀಡಿದ್ದರು

ರೈಲು ದುರಂತದ ಹಿನ್ನೆಲೆಯಲ್ಲಿ ಪಂಜಾಬ್ ರಾಜ್ಯಾದ್ಯಂತ ಶೋಕಾಚರಣೆಗಾಗಿ ಇಂದು ಎಲ್ಲಾ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಮುಚ್ಚಿದೆ

ರಾಷ್ಟಪತಿ ರಾಮನಾಥ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ ರಾಜ್ಯಪಾಲ ವಿ

ಸಿಂಗ್ ಬದ್ನೋಲ್ ಸೇರಿದಂತೆ ಹಲವು ಗಣ್ಕರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ

ಪರಿಹಾರ ಪ್ರಕಟಿಸಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹಾಗೂ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೆ ರೈಲು ದುರಂತದ ಸಂತ್ರಸ್ತರಿಗೆ ಸಂತಾಪ ಸೂಚಿಸಿದ್ದಾರೆ ಈ ಮಧ್ಯೆ ರೈಲ್ವೆ ಖಾತೆ ಸಹಾಯಕ ಸಚಿವ ಮನೋಜ್ ಸಿನ್ಹಾ ಅವರು ರಾವಣ ಸಂಹಾರ ಕಾರ್ಯಕ್ರಮ ಆಯೋಜಕರೇ ಈ ದುರ್ಘಟನೆಗೆ ಕಾರಣ ಎಂದು ಆರೋಪಿಸಿದ್ದಾರೆ ಜೋದಾ ಪಾಠಕ್ನಲ್ಲಿಂದು ದುರಂತ ಸ್ವಳಕ್ಕೆ ಭೇಟ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಈ ರೀತಿಯ ಕಾರ್ಯಕ್ರಮಗಳಿಗೆ ಸ್ವಳೀಯ ಆಡಳಿತ ಅನುಮತಿ ನೀಡಬೇಕು ಆದರೆ ಕಾರ್ಯಕ್ರಮ ಆಯೋಜಕರು ಅನುಮತಿಯನ್ನೇ ಪಡೆದಿಲ್ಲ ಈ ಕಾರ್ಯಕ್ರಮದ ಕುರಿತು ರೈಲ್ವೆ ಇಲಾಖೆಗೂ ಮಾಹಿತಿ ನೀಡಿಲ್ಲ ಎಂದರು ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಅವರು ಇಂದು ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಿದರು ನಿರ್ಮಲ್ ಜಿಲ್ಲೆಯ ಭೈನ್ಲಾ ಮತ್ತು ಕಾಮರೆಡ್ಡಿ ಪಟ್ಟಣದಲ್ಲಿ ಅವರು ಸಾರ್ವಜನಿಕ ರ್್ಯಾಲಿ ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನವ ತೆಲಂಗಾಣ ನಿರ್ಮಾಣಕ್ಕೆ ಬದ್ದವಾಗಿದೆ

ಪಚೌರಿ ಅವರು ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಆರೋಪ ಪಟ್ಟ ಸಲ್ಲಿಸಿದೆ ಮಟ್ರೋ ಪಾಲಿಟನ್ ಮ್ಯಾಜಿಸ್ವೇಟ್ ಚಾರು ಗುಪ್ತಾ ಅವರು ಐಪಿಸಿ ವಿವಿಧ ಸೆಕ್ಷನ್ಗಳಡಿ ಪಚೌರಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಪಚೌರಿ ಅವರು ಇಂದು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿ ತಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಮನವಿ ಮಾಡಿದ ನಂತರ ನ್ಯಾಯಾಧೀಶರು ಆರೋಪಪಟ್ಟ ದಾಖಲಿಸಿದರು

ಈ ಕಾಯ್ದೆಯಡಿ ಅರ್ಜಿದಾರರಿಗೆ ವಿಧಿಸಿರುವ ನಿರ್ಬಂಧವು ಊರ್ಜಿತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ

ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಮತ್ತು ಇತರೆ ಹಿರಿಯ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ